ಲೋಕಸಭಾ ಚುನಾವಣೆ ಫಲಿತಾಂತ ಘೋಷಣೆಯಾದ ನಂತರ ಇದೇ ಮೊದಲ ಬಾರಿಗೆ ದೆಹಲಿಯ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ನಡೆದ ಎನ್ಡಿಎ ನಾಯಕರ ಸಭೆಯಲ್ಲಿ ಈ ಘೋಷಣೆ ಮಾಡಲಾಯಿತು ವಂದೇ ಮಾತರಂ ಗೀತೆಯೊಂದಿಗೆ ಆರಂಭವಾದ ಸಭೆಯಲ್ಲಿ ಮೊದಲಿಗೆ ಬಿಜೆಪಿ ಸಂಸಧೀಯ ನಾಯಕರನ್ನಾಗಿ ನರೇಂದ್ರ ಮೋದಿ ಅವರ ಹೆಸರನ್ನು ಪಕ್ಷದ ಅಧ್ಯಕ್ಷ ಅಮಿತ್ ಚಾ ಪ್ರಸ್ತಾಪಿಸಿದಾಗ ಪಕ್ಷದ ಓರಿಯ ನಾಯಕರಾದ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಸುಷ್ನಾಸ್ವರಾಜ್ ಅನುಮೋದಿಸಿದರು ನಂತರ ಸಭೆಯಲ್ಲಿ ಉಪಶ್ಥಿತರಿದ್ದ ಸಂಸದರು ಇದಕ್ಕೆ ಸವಾನುಮತದ ಸಮ್ಮತಿ ಸೂಚಿಸಿದರು ನಂತರ ಎನ್ಡಿಎ ನಾಯಕ ಸ್ಥಾನಕ್ಕೂ ನರೇಂದ್ರ ಮೋದಿ ಅವರ ಪೆಸರನ್ನು ಮೈತ್ರಿಕೂಟದ ಒರಿಯ ನಾಯುಕ ಶಿರೋಮಣಿ ಅಕಾಲಿದಳ ಪಕ್ಷದ ವರಿಷ್ಠ ಪ್ರಕಾಶ್ ಸಿಂಗ್ ಬಾದಲ್ ಅವರು ಪ್ರಸ್ತಾಪಿಸಿದರು ನಿತೀಶ್ ಕುಮಾರ್ ಉದ್ಧವ್ ಕಾಕ್ರೆ ರಾಮವಿಲಾಸ್ ಪಾಸ್ವಾನ್ ಸೇರಿದಂತೆ ಅನೇಕ ನಾಯಕರು ಅನುಮೋದಿಸಿದರು ಸಭೆಯಲ್ಲಿ ಎನ್ಡಿಎ ನಾಯಕರು ನೂತನ ಚುನಾಯಿತು ಬಿಜೆಪಿ ಸಂಸದರು ಬಿಜೆಪಿ ಓರಿಯ ನಾಯಕರಾದ ಎಲ್ ಕೆ ಆಡ್ವಾಣಿ ಡಾ ಮುರಳಿ ಮನೋಪರ್ ಜೋಷಿ ಮೊದಲಾದ ನಾಯಕರು ಉಪಶ್ಠಿತರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟದ ಪ್ರಚಂಡ ಗೆಲುವಿನ ರೂವಾರಿ ನರೇಂದ್ರ ಮೋದಿ ಅವರನ್ನು ಸಭೆಯಲ್ಲಿ ಪಲವು ನಾಯಕರು ಆತ್ಮೀಯವಾಗಿ ಸನ್ಮಾನಿಸಿದರು

ನರೇಂದ್ರಮೋದಿ ಅವರು ಇಂದೇ ರಾಷ್ಟಪತಿಗಳನ್ನು ಭೇಟಿಯಾಗಿ ನುತನ ಸರ್ಕಾರ ರಚನೆಯನ್ನುಪಕ್ಕನ್ನು ಮಂಡಿಸುವ ಸಾಧ್ಯತೆ ಇದೆ

ನಿನ್ನೆ ಪ್ರಧಾನಮಂತ್ರಿ ನರೇಂದ್ರಮೋದಿ ನೇತೃತ್ವದಲ್ಲಿ ನಡೆದ ಸಂಮಟ ಸಭೆಯ ನಂತರ ಈ ಶಿಫಾರಸ್ಸನ್ನು ರಾಷ್ಟಪತಿಗಳಿಗೆ ಸಲ್ಲಿಸಲಾಗಿತ್ತು

ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರಾ ಅಶೋಕ್ ಲವಾಸ ಮತ್ತು ಸುಶೀಲ್ ಚಂದ್ರ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರಿಗೆ ಈ ಪಟ್ಟಿಯನ್ನು ಸಲ್ಲಿಸಿದರು ಇದರೊಂದಿಗೆ ನೂತನ ಸರ್ಕಾರ ರಚನೆ ಪ್ರಕ್ರಿಯೆಗೂ ರಾಷ್ಟಪತಿಗಳು ಚಾಲನೆ ನೀಡಲಿದ್ದಾರೆ

ಪಕ್ಷಕ್ಕೆ ರಾಹುಲ್ ಗಾಂಧಿ ಮಾರ್ಗದರ್ಶನದ ಅವಶ್ಯಕತೆ ಇದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದರೂ ಸಿದ್ಧಾಂತಕ್ಕೆ ಅದು ಬದ್ಧವಾಗಿದ್ದು ಹೋರಾಟ ಮುಂದುವರಿಸಲು ನಿರ್ಧರಿಸಿದೆ ಎಂದರು ದಿನ ನಿತ್ಯದ ಬಳಕೆ ವಸ್ತುಗಳ ಬೆಲೆಯಲ್ಲಿ ಏರಿಕೆಯಾಗಿದೆ ಬ್ಯಾಂಕುಗಳ ಸ್ಥಿರತೆ ಕುಸಿದಿದೆ ಅರ್ಥವ್ಯವಸ್ಥೆ ಗಂಭೀರ ಸಮಸ್ಥೆಗೆ ಸಿಲುಕಿದೆ ರೈತರ ಪರಿಶ್ಥಿತಿ ಚಿಂತಾಜನಕವಾಗಿದೆ ಈ ಸಮಸ್ಯೆಗಳನ್ನು ಪರಿಪರಿಸಲು ನೂತನ ಸರ್ಕಾರ ಆದ್ಯಕೆ ನೀಡಬೇಕು ಎಂದು ಸಿಡಬ್ಲ್ಯುಸಿಯಲ್ಲಿ ಆಗ್ರಹಿಸಲಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಯುಪಿಎ ಅಧ್ಯಕ್ಷೆ ಸೋನಿಯಾಗಾಂಧಿ ಮಾಜಿ ಪ್ರಧಾನಿ ಮನಮೋಪನ್ ಸಿಂಗ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾಡ್ರಾ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ನಾಯಕರು ಭಾಗವಹಿಸಿದ್ದಾರೆ

ಕುಮಾರಸ್ವಾಮಿ ಉತ್ತಮ ಸಮನ್ವಯದೊಂದಿಗೆ ಸರ್ಕಾರ ನಡೆಸುವ ಆಶ್ವಾಸನೆ ಕೊಟ್ಟಿದ್ದಾರೆ ಹೀಗಾಗಿ ಸರ್ಕಾರಕ್ಕ ಯಾವುದೇ ಭೀತಿ ಇಲ್ಲ ಎಂದು ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತಮ ಹೊಂದಾಣಿಕೆಯೊಂದಿಗೆ ಜನಪರ ಸರ್ಕಾರ ನೀಡುವ ನಿರ್ಣಯವನ್ನು ಅನೌಪಚಾರಿಕ ಸಂಮಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು ಲೋಕಸಭಾ ಚುನಾವಣೆಯಲ್ಲಿ ಆರ್ಥಿಕ ಬಿಕ್ಕಟ್ಟು ರೈತರ ಸಂಕಪ್ಪ ಹಾಗೂ ನಿರುದ್ಯೋಗದ ವಿಚಾರಗಳ ಆಧಾರದ ಮೇಲೆ ಪ್ರಚಾರ ನಡೆಯುವ ಬದಲು ಬೇರೆ ವಿಚಾರಗಳೇ ಪ್ರಾಧಾನ್ಯತೆ ಪಡೆದುಕೊಂಡ ಕಾರಣ ಮೋದಿಯವರಿಗೆ ಮತದಾರರು ಮತ್ತೊಂದು ಅವಕಾಶ ನೀಡಿದ್ದಾರೆ ಎಂದು ದಿನೇಶ್ ಗುಂಡೂರಾವ್ ಅಭಿಪ್ರಾಯಪಟ್ಟರು ಚುನಾವಣೆಯಲ್ಲಿ ತಮ್ಮ ಪಕ್ಷ ಕೇವಲ ಒಂದು ಸ್ಥಾನ ಪಡೆಯಲು ಸಾಧ್ಯವಾಯಿತು

ನಮ್ಮ ಪಿನ್ನಡೆಗೆ ಕಾರಣಗಳನ್ನು ವಿಶ್ಲೇಷಿಸಲಾಗಿದ್ದು ಈ ಕುರಿತು ಒಂದು ವರದಿಯನ್ನು ಎಐಸಿಸಿ ಅಧ್ಯಕ್ಷರಿಗೆ ರವಾನಿಸಲಾಗುವುದು ಪಾಗೂ ಸೋಲಿನ ನೈತಿಕ ಹೊಣೆ ಹೊರಲು ತಾವು ಸಿದ್ಧ ಎಂದು ತಿಳಿಸಲಾಗುವುದು ಎಂದು ದಿನೇಶ್ ಗುಂಡೂರಾವ್ ತಿಳಿಸಿದರು

ಈ ಚುನಾವಣೆಯಿಂದಾಗಿ ರಾಜ್ಯದ ಮೈತ್ರಿ ಸರ್ಕಾರಕ್ಕೆ ಯಾವುದೇ ತೊಂದರೆಯಿಲ್ಲ ಎಂದ ಅವರು ಕೇಂದ್ರದಲ್ಲಿ ಎರಡನೇ ಬಾರಿಗೆ ಅಧಿಕಾರಕ್ಕೆ ಬಂದಿರುವ ಮೋದಿಯವರ ಸರ್ಕಾರ ರೈತರ ಬಗ್ಗೆ ಕಾಳಜಿ ವಹಿಸಲಿ ಎಂದರು ಇಂದು ಅಂತಾರಾಷ್ಟೀಯ ಕಾಣೆಯಾದ ಮಕ್ಕಳ ದಿನ ಕಾಣೆಯಾದ ಮಕ್ಕಳನ್ನು ಪುಡುಕಿಕೊಡುವ ಮಪತ್ವದ ಬಗ್ಗೆ ಅರಿವು ಮೂಡಿಸಲು ಈ ದಿನವನ್ನು ಆಚರಿಸಲಾಗುತ್ತಿದೆ ಬೆಂಗಳೂರಿನ ನೈರುತ್ತ ರೈಲ್ವೆ ಈ ನಿಟ್ಟನಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಜಾಗೃತಿ ಕಾರ್ಯಕ್ರಮ ಪಮ್ಮಕೊಂಡಿತ್ತು

ಕೆಲವೆಡೆ ತಾತ್ಕಾಲಿಕವಾಗಿ ಕಟ್ಟಿದ್ದ ಶೆಡ್ಗಳ ಶೀಟ್ಗಳು ಪಾರಿ ಹೋಗಿವೆ ಪಾಲಿಹೌಸ್ಗಳಿಗೆ ಹಾನಿಯಾಗಿದ್ದು ದ್ರಾಕ್ಷಿ ಮಾವು ಬೆಳೆಗಳೂ ನಾಶವಾಗಿದೆ ಎಂದು ನಮ್ಮ ವರದಿಗಾರರು ತಿಳಿಸಿದ್ದಾರೆ ಚಿಕ್ಕಬಳ್ಳಾಮರ ನಂದಿ ರಸ್ತೆಯ ಇಕ್ಕೆಲಗಳಲ್ಲಿ ಪತ್ತಾರು ಮರಗಳು ಹಾಗೂ ನಂದಿ ಗ್ರಾಮದ ದೇವಾಲಯದ ಬಳಿ ಪತ್ತಕ್ಕೂ ಹೆಚ್ಚು ವಿದ್ಮತ್ ಕಂಬಗಳು ನೆಲಕ್ಕುರುಳಿವೆ ತಾಲೂಕಿನ ಕೊಳವನಹಳ್ಳಿ ಬಳಿ ಪಲಸಿನ ಮರಗಳು ಬುಡಮೇಲಾಗಿವೆ ದೇವನಪಳ್ಳಿ ಮತ್ತು ದೊಡ್ಡಬಳ್ಳಾಮರಗಳಲ್ಲಿ ವಿದ್ಯುತ್ ಕಂಬಗಳು ಉರುಳಿದ್ದರಿಂದ ವಿದ್ಯುತ್ ಪೂರೈಕೆ ಅಡಚಣೆಯುಂಟಾಗಿತ್ತು